ಶ್ರಧಾನಮಂತ್ರಿ ನರೇಂದ್ರಮೋದಿ ನಾಳೆ ತಮಿಳುನಾಡು ಕೇರಳ ರಾಜ್ಯಗಳಿಗೆ ಭೇಟ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಿಲಾನ್ಯಾಸ ಉದ್ಘಾಟನೆ

ಇಂದು ವಿಶ್ವ ಬಾನುಲಿ ದಿನ ಉಪರಾಪ್ಪಪತಿ ಪ್ರಧಾನಮಂತ್ರಿ ವಾರ್ತಾ ಮತ್ತು ಪ್ರಸಾರ ಸಚಿವರಿಂದ ಶುಭಾಶಯ

ಕೋವಿಡ್ ಸಾಂಕ್ರಾಮಿಕದಿಂದ ಕುಂಡಿತಗೊಂಡಿರುವ ಆರ್ಥಿಕತೆ ವ್ಯದ್ದಿಗೆ ಬಜೆಟ್ ಆಗತ್ತ ಉತ್ತೇಜನ ಒದಗಿಸಲಿದೆ ಸರ್ಕಾರ ಕೈಗೆಕ್ತಿಕೊಂಡಿರುವ ಸುಧಾರಣೆಗಳು ಭಾರತ ವಿಶ್ವದ ಅಪಿದೊಡ್ಡ ಅರ್ಥಿಕತೆಗಳಲ್ಲಿ ಒಂದಾಗಲು ಪಾದಿ ಮಾಡಿಕೊಡಲಿದೆ ಎಂದು ಅವರು ಪೇಳದ್ದಾರೆ

ಅರ್ಥಿಕತೆ ಪ್ರಗತಿಗೆ ದೀರ್ಘಾವಧಿ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು ವಿವಿಧ ಯೋಜನೆಗಳಿಗೆ ಅನುದಾನವನ್ನು ಬಜೆಟ್ನಲ್ಲಿ ಕಡಿತಗೊಳಿಸಲಾಗಿದೆ ಎಂಬ ಪ್ರಕಿಪಕ್ಷಗಳ ಆರೋಪಗಳನ್ನು ತಳ್ಳಿ ಪಾಕಿದ ಸಚಿವರು ಬಜೆಟ್ನಲ್ಲಿನ ಅಂಶಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ

ಈ ಎರಡೂ ರಾಜ್ಯಗಳಲ್ಲಿ ಅವರು ಎವಿಧ ಅಭಿವ್ಯದ್ಧಿ ಕಾಮಗಾರಿಗಳಿಗೆ ಶಿಲಾನ್ತಾಸ ನೆರವೇರಿಸಲಿದ್ದಾರೆ ಅಲ್ಲದೇ ಪಲವು ಪ್ರಮುಖ ಯೋಜನೆಗಳಿಗೆ ಜಾಲನೆ ನೀಡಲಿದ್ದಾರೆ ಚೆನ್ನೈನಲ್ಲಿ ಅವರು ಅರ್ಜುನ್ ಯುದ್ಧ ಟ್ಕಾಂಕ್ ಎಂಕೆ ಒನ್ ಎ ಅನ್ನು ಸೇನೆಗೆ ಪಸ್ತಾಂತರಿಸಲಿದ್ದಾರೆ

ಅಲ್ಲದೇ ಚೆನ್ನೈ ಮೆಟ್ರೋ ರೈಲಿನ ಮೊದಲ ಪಂತದ ವಿಸ್ತರಣೆಯನ್ನು ಪ್ರಧಾನಮಂತ್ರಿ ಉದ್ಘಾಟಸಲಿದ್ದಾರೆ

ಆಧುನೀಕರಣಗೊಳಿಸಲಾಗಿರುವ ಕೆನಾಲ್ವೊಂದಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬಳಿಕ ಸಂಜೆ ಕೊಟ್ಟಿಯಲ್ಲಿ ಅವರು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿದ್ದು ಕೇರಳದ ಅಭಿವೃದ್ಧಿಯಲ್ಲಿ ಈ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಲಿವೆ ಕೊಟ್ಟಿ ಬಂದರಿನಲ್ಲಿ ಅಂತಾರಾಷ್ಟೀಯ ಕ್ರೂಸ್ ಟರ್ಮಿನಲ್ ಸಾಗರಿಕವನ್ನು ಕೂಡ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ಜಮ್ಮು ವಿಭಾಗದ ಸಾಂಬಾ ಜಲ್ಲೆಯಲ್ಲಿ ಕಳೆದ ರಾತ್ರಿ ದಿಢೀರ್ ದಾಳಿ ನಡೆಸಿದ ಜಮ್ಮ ಕಾಶ್ಮೀರ ಮೊಲೀಸರು ಲಷ್ಕರ್ ಎ ತಯ್ದಾ ಸಂಘಟನೆಯ ಒಬ್ಬ ಭಯೋತ್ಪಾದಕನನ್ನು ಬಂಧಿಸಿದ್ದಾರೆ ವರದಿಗಳಂತೆ ಮಾಹಿತಿಯನ್ನಾಧರಿಸಿ ಅನಂತನಾಗ್ ಜಿಲ್ಲೆಯ ಮೊಲೀಸ್ ತಂಡ ಸಾಂಬಾ ಪ್ರದೇಶದಲ್ಲಿ ಶೋಧ ನಡೆಸಿ ಭಯೋತ್ವಾದಕ ಜಪೂರ್ ಅಪಮ್ದ್ ರಥೇರ್ ಅಲಿಯಾಸ್ ಖಲೀದ್ ಅಲಿಯಾಸ್ ಸಾಹಿಲ್ನನ್ನು ಬಂಧಿಸಿದೆ ಕುಲ್ಗಾಮ್ ಜಿಲ್ಲೆಯ ಫುರಾದಲ್ಲಿ ಓರ್ವ ಪೊಲೀಸ್ ಪಾಗೂ ಇದೇ ಜಲ್ಲೆಯಲ್ಲಿ ಕಳೆದ ವರ್ಷ ಮೂರು ಬಿಜೆಪಿ ಕಾರ್ಯಕರ್ತರ ಪತ್ಕೆಯಲ್ಲಿ ಈ ಭಯೋತ್ವಾದಕ ಭಾಗಿಯಾಗಿದ್ದ ಬಂಧಿತ ಭಯೋತ್ಪಾದಕನನ್ನು ಪೆಜ್ಜಿನ ವಿಚಾರಣೆಗೆ ಕಾಶ್ಮೀರಕ್ಕೆ ಕರೆದೊಯ್ತಲಾಗಿದೆ

ಕೋಎಡ್ ಸೋಂಕಿನ ಒನ್ನೆಲೆಯಲ್ಲಿ ಈ ವರ್ಷ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಅವಕಾಶ ನಿರ್ಬಂಧಿಸಲಾಗಿದ್ದು ಮುಂಗಡವಾಗಿ ಆನ್ಲೈನ್ ಬುಕ್ಕಿಂಗ್ ಮೂಲಕ ಪ್ರವೇತ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ

ಗತವೈಭವ ಮೆರೆದಿರುವ ರೇಡಿಯೋ ಇಂದು ತಂತ್ರಜ್ಞಾನದಲ್ಲೂ ಸಾಕಷ್ಟು ಆವಿಷ್ಠಾರಗಳನ್ನು ಕಂಡಿದ್ದು ನೂತನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತಾ ಕೇಳುಗರ ನೆಟ್ಟನ ಮಾಧ್ಯಮವಾಗಿ ಹೊರಹೊಮ್ಮಿದೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ುಳೆಯಾಗುವ ಮಾಧ್ಯಮಗಳಲ್ಲಿ ರೇಡಿಯೊ ಒಂದಾಗಿದ್ದು ವಿಶ್ವಾದ್ಯಂತ ಪ್ರೇಕ್ಷಕರನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ ಹೊಸ ವಿಶ್ವ ಹೊಸ ರೇಡಿಯೋ ಎಂಬುದು ಈ ವರ್ಷದ ಘೋಷವಾಕ್ಕವಾಗಿದೆ

ರೇಡಿಯೋ ಒಂದು ಜನಪ್ರಿಯ ಸಂವಹನ ಮಾಧ್ಯಮವಾಗಿದ್ದು ಮಾಹಿತಿ ಮತ್ತು ಮನೋರಂಜನೆಯ ಪ್ರಮುಖ ಮೂಲವಾಗಿದೆ ಎಂದಿದ್ದಾರೆ ಈ ಕ್ಷೇತ್ರದ ಪಾಲುದಾರರು ಶಿಕ್ಷಣ ಕೃಷಿ ಸಂಸ್ಕಕಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಪಂಚಕೊಳ್ಳಲು ರೇಡಿಯೋ ಮಾಧ್ಯಮ ಬಳಸಿ ಕೇಳುಗರಲ್ಲಿ ಜಾಗೃತಿ ಉಂಟು ಮಾಡಬೇಕೆಂದು ಅವರು ಕರೆ ನೀಡಿದರು ವಿಶ್ವ ರೇಡಿಯೋ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ನವೀನ ವಿಷಯ ಪಾಗೂ ಸಂಗೀತದೊಂದಿಗೆ ಜನಪ್ರಿಯಗೊಂಡಿರುವ ರೇಡಿಯೊ ಒಂದು ಅದ್ದುಕ ಮಾಧ್ಯಮವಾಗಿದೆ ಇದು ಸಾಮಾಜಿಕ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ವೈಯಕ್ತಿಕವಾಗಿ ಧನಾತ್ಮಕ ಪರಿಣಾಮ ಬೀರುತ್ತಿರುವುದಕ್ಕೆ ರೇಡಿಯೋಗೆ ಧನ್ವವಾದಗಳು ಎಂದು ಪೇಳಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವರಾದ ಪ್ರಕಾರ್ ಜಾವಡೇಕರ್ ವಿಶ್ವ ರೇಡಿಯೋ ದಿನದ ಅಂಗವಾಗಿ ಎಲ್ಲರಿಗೂ ಶುಭ ಪಾರೈಸಿದ್ದಾರೆ ರೇಡಿಯೋ ಮಾಧ್ಯಮದ ವಿಸ್ತರಣೆ ಸತತವಾಗಿ ಪೆಚ್ಚುತ್ತಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಆಕಾಶವಾಣೆಯ ಸುದ್ದಿಕೇವಾ ವಿಭಾಗ ತನ್ನ ದ್ವಿಭಾಷಾ ನೇರ ಘೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದು ಕೋವಿಡ್ ಕುರಿತ ವಿಶೇಷ ಚರ್ಚೆ ಪ್ರಸಾರ ಮಾಡಲಿದೆ ಚರ್ಚೆಯಲ್ಲಿ ಏಮ್ಸ್ನ ಡಾ ಸಂಜೀವ್ ಕುಮಾರ್ ಭಾಗವಹಿಸಲಿದ್ದಾರೆ

ಇದು ಜಾಗತಿಕವಾಗಿ ಅತಿ ಕಡಿಮೆ ಪ್ರಮಾಣಗಳಲ್ಲೊಂದು ಎಂದು ಸಚಿವಾಲಯ ತಿಳಿಸಿದೆ

ಇದಕ್ಕೂ ಮುನ್ನ ಭಾರತ ಟಾಸ್ ಗೆದ್ದು ಬ್ಹಾಟಂಗ್ ಆಯ್ಕೆ ಮಾಡಿಕೊಂಡಿತು

ಕೋವಿಡ್ನಿಂದಾಗಿ ಅಭಿಮಾನಿಗಳಿಗೆ ಪಂದ್ಯ ವೀಕ್ಷಿಸಲು ಅವಕಾಶ ನೀಡಲಾಗಿರಲಿಲ್ಲ